ಅವರು ನವದೆಹಲಿಯಲ್ಲಿ ನಿನ್ನೆ ಭಾರತ ಅಂತಾರಾಷ್ಟೀಯ ಸಮಾವೇಶ ಮತ್ತು ಪ್ರದರ್ಶನ ಕೇಂದ್ರಕ್ನೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡುತ್ತ ಭಾರತದ ಅರ್ಥ ವ್ಯವಸ್ಥೆಯ ಮೂಲ ಅತ್ಯಂತ ಬಲಿಷ್ಠವಾಗಿದೆ ಉತ್ಸಾದನಾ ಮತ್ತು ಕೃಷಿ ವಲಯಗಳು ದೇಶದ ಆರ್ಥಿಕತೆಗೆ ವಾರ್ಷಿಕ ತಲಾ ಒಂದು ಟಿಲಿಯನ್ ಡಾಲರ್ ಕೊಡುಗೆ ನೀಡಲಿವೆ ಎಂದರು ದೇಶದ ಆರ್ಥಿಕ ಪ್ರಗತಿ ಪ್ರಸ್ತುತ ಶೇಕಡ ಲರಷ್ಟಿದೆ ಮಾಹಿತಿ ತಂತ್ರಜ್ಞಾನ ಮತ್ತು ರಿಟೇಲ್ ವಲಯದಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳು ಸ್ನಷ್ಟಿಯಾಗುತ್ತಿವೆ ಎಂದು ಪ್ರಧಾನಿ ಹೇಳಿದರು

ಸರ್ಕಾರ ಅತ್ಯಂತ ಪ್ರಾಮಾಣಿಕ ಮತ್ತು ದಕ್ಷ ಹಾಗೂ ಪಾರದರ್ಶಕ ಆಡಳಿತ ವ್ಯವಸ್ಥೆಯನ್ನು ಸೃಷ್ಟಿಸಿದೆ ದೇಶದ ಮೂರು ಪ್ರಮುಖ ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ವಿಲೀನಗೊಳಿಸಲಾಗಿದೆ ರಾಷ್ಟದ ಹಿತಾಸಕ್ತಿಗೆ ಅಗತ್ಯವಾದ ಕಠಿಣ ನಿರ್ಧಾರಗಳನ್ನು ಕ್ಷೆಗೊಳ್ಳುವಲ್ಲಿ ಸರ್ಕಾರ ಯಾವುದೇ ರೀತಿಯಲ್ಲೂ ಹಿಂಜರಿಯುವುದಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಒಡಿಶಾಗೆ ಭೇಟಿ ನೀಡಲಿದ್ದಾರೆ ಒಂದು ದಿನದ ಭೇಟಿ ವೇಳಿ ಪ್ರಧಾನಿ ಅವರು ಝಾರ್ಸುಗುಡ ವಿಮಾನ ನಿಲ್ದಾಣ ಉದ್ಘಾಟನೆ ಮತ್ತು ತಲಚೇರ್ನ ರಸಗೊಬ್ಬರ ಘಟಕ ಉದ್ಘಾಟನೆ ಸೇರಿದಂತೆ ಹಲವು ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ ಎಂದು ಅಧಿಕೃತ ಮೂಲಗಳು ಭುವನೇಶ್ವರದಲ್ಲಿ ತಿಳಿಸಿವೆ

ನವದೆಹಲಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪ್ರಸ್ತುತ ಭಾರತದಲ್ಲಿ ಲೈಸನ್ಬ್ ಪಡೆಯುವುದು ಅತ್ಯಂತ ಸುಲಭವಾಗಿದೆ ಹಲವು ವ್ಯಕ್ತಿಗಳು ಹಲವು ರಾಜ್ಯಗಳಿಂದ ನಾನಾ ಬಗೆಯ ಲೈಸನ್ಸ್ಗಳನ್ನು ಪಡೆದಿರುವ ಉದಾಹರಣೆಗಳಿವೆ ಎಂದರು

ಪರೀಕ್ಷೆ ಇಲ್ಲದೆ ಲೈಸನ್ಸ್ ನೀಡುವುದರಿಂದ ಹೆಚ್ಚಿನ ಸಂಖ್ಯೆಯ ಅಪಘಾತಗಳು ಸಂಭವಿಸುತ್ತಿವೆ ಅದಕ್ಕಾಗಿ ಸರ್ಕಾರ ಹಲವೆಡೆ ಚಾಲಕರ ತರಬೇತಿ ಕೇಂದ್ರಗಳನ್ನು ತೆರೆಯುತ್ತಿದೆ

ರಸ್ತೆ ಅಪಘಾತಗಳನ್ನು ತಗ್ಗಿಸಲು ರಸ್ತೆ ಎಂಜಿನಿಯರಿಂಗ್ ಸರಿಪಡಿಸುವುದು ಚಾಲಕರಿಗೆ ತರಬೇತಿ ನೀಡುವುದು ತೊಂದರೆ ಇರುವುದನ್ನು ಗಮನಿಸುವುದು ಮತ್ತು ವಾಹನಗಳ ಆಟೋಮೊಬ್ವೆಲ್ ವಿನ್ನಾಸ ಬದಲಿಸುವುದು ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು ಮೂರು ಐರೋಪ್ಯ ರಾಷ್ಟ್ರಗಳಾದ ಸರ್ಬಿಯಾ ಮಾಲ್ಚಾ ಮತ್ತು ರೊಮಾನಿಯಾ ಪ್ರವಾಸವನ್ನು ಮುಕ್ತಾಯಗೊಳಿಸಿ ಉಪರಾಷ್ಟ ಪತಿ ಎಂ

ಅವರ ಭೇಟಿ ಆ ರಾಷ್ಟಗಳ ಮತ್ತು ಭಾರತದ ನಡುವಿನ ಸಂಬಂಧ ಬಲವರ್ಧನೆಗೆ ಹೆಚ್ಚಿನ ಸಹಕಾರಿಯಾಗಲಿದೆ

ಆ ಮೂರು ರಾಷ್ಟಗಳ ನಾಯಕರು ಭಾರತದೊಂದಿಗಿನ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಸಂಬಂಧಗಳನ್ನು ಇನ್ನಷ್ನು ಬಲವರ್ಧನೆಗೆ ಅಸಕ್ತಿ ತೋರಿದ್ದಾರೆ ಉಪರಾಷ್ಟ ಪತಿಗಳ ಈ ಭೇಟಿಯಿಂದಾಗಿ ಭಾರತ ಮತ್ತು ಆ ಮೂರು ದೇಶಗಳ ನಡುವಿನ ಸಂಬಂಧ ಹೊಸ ಎತ್ತರಕ್ಕೇರಲಿದೆ

ಅವರು ಗುವಾಹಟಿಯಲ್ಲಿ ನಿನ್ನೆ ಉನ್ನತಮಟ್ಟದ ಸಭೆಯ ನಂತರ ರೈತರಿಗೆ ಹೆಚ್ಚಿನ ಕ್ಪಷಿ ಇಳುವರಿ ತೆಗೆಯಲು ಎಲ್ಲಾ ರೀತಿಯ ನೆರವು ನೀಡಲಾಗುವುದು

ದೇಶದ ನಾನಾ ಭಾಗಗಳಲ್ಲಿ ಇಂದು ಮೊಹರಂ ಅನ್ನು ಶ್ರದ್ಲಾಭಕ್ತಿಯಿಂದ ಆಚರಿಸಲಾಗುತ್ತಿದೆ ಪ್ರವಾದಿ ಮಹಮ್ಮದ್ ಅವರ ಮೊಮ್ಮಗ ಹಜ್ರರತ್ ಇಮಾಮ್ ಹುಸೇನ್ ಹಾಗೂ ಅತನ ಇಬ್ಬರು ಸಹೋದರರು ಕರ್ಬಾಲದಲ್ಲಿ ಸತ್ಯ ಹಾಗೂ ನ್ಯಾಯವನ್ನು ಎತ್ತಿಹಿಡಿಯಲು ತಾವೇ ಹುತಾತ್ಮರಾದ ದಿನದ ಅಂಗವಾಗಿ ಈ ಮೊಹರಂ ಅನ್ನು ಆಚರಿಸಲಾಗುವುದು ಇದರ ಅಂಗವಾಗಿ ಹಲವು ಕಡೆ ಮೆರವಣಿಗೆಗಳನ್ನು ನಡೆಸಲಾಗುವುದು ತ್ಯಾಗ ಬಲಿದಾನದ ಸಂಕೇತವಾದ ಇದರ ಅಂಗವಾಗಿ ಮಸೀದಿಗಳಲ್ಲಿ ಹಾಗೂ ಧಾರ್ಮಿಕ ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಪ್ರಾರ್ಥನೆಗಳು ನಡೆಯುತ್ತಿವೆ

ಅಲ್ಲದೆ ಜೆಟ್ ಏರ್ವೇಸ್ ವಿಮಾನದಲ್ಲಿ ಫಟನೆಗೆ ಸಂಬಂಧಿಸಿದಂತೆ ವಿಮಾನ ಅಪಘಾತ ತನಿಖಾ ದಳದಿಂದ ತನಿಖೆಗೆ ಸಚಿವರು ಆದೇಶಿಸಿದ್ದಾರೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ಎಲ್ಲಾ ನಿಗದಿತ ವಿಮಾನಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಮತ್ತು ವಿಮಾನಗಳ ನಿರ್ವಹಣೆ ದುರಸ್ತಿ ಮತ್ತು ಅವುಗಳ ತಪಾಸಣಾ ಕೇಂದ್ರಗಳಲ್ಲಿನ ಭದ್ರತಾ ಮಾನದಂಡಗಳ ಬಗ್ಗೆ ಸಮಗ್ರ ವರದಿಯನ್ನು ಸಿದ್ದಪಡಿಸುವಂತೆ ಸುರೇಶ್ ಪ್ರಭು ಅವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಮೂವತ್ತು ದಿನಗಳಲ್ಲಿ ಭದ್ರತಾ ಪರಿಶೀಲನೆಯ ವರದಿಗಳನ್ನು ಸಲ್ಲಿಸುವಂತೆಯೂ ಅವರು ಸೂಚನೆ ನೀಡಿದ್ದಾರೆ

ಪಾಕಿಸ್ತಾನ ನೀಡಿದ ಮಾತುಕತೆಯ ಪ್ರಸ್ತಾವವನ್ನು ಭಾರತ ಒಪ್ಸಿರುವುದು ಸ್ಲಾಗಾತಾರ್ಹ ಎರಡೂ ದೇಶಗಳು ಒಟ್ಟಿಗೆ ಕುಳಿತು ಮಾತುಕತೆಗೆ ಮುಂದಾಗುತ್ತಿರುವುದು ಒಳ್ಳಿಯ ಸುದ್ದಿಯಾಗಿದೆ ಎಂದು ವಿದೇಶಾಂಗ ವಕ್ತಾರ ಹಿತರ್ ನೌವಾರ್ಟ್ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರವೀಶ್ ಕುಮಾರ್ ಪಾಕಿಸ್ತಾನದ ಮನವಿ ಮೇರೆಗೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾಸ್ವರಾಜ್ ಮತ್ತು ಪಾಕಿಸ್ತಾನದ ವಿದೇಶಾಂಗ ಸಚಿವ ಶಾ ಮೊಹಮ್ಮದ್ ಖುರೇಶಿ ಅವರೊಂದಿಗೆ ಮಾತುಕತೆಗೆ ಒಪ್ಪಿರುವುದಾಗಿ ಪ್ರಕಟಿಸಿದರು ಆದರೆ ಅವರು ಭಾರತ ಮತ್ತು ಪಾಕ್ ನಡುವಿನ ಶಾಂತಿ ಮಾತುಕತೆ ಪುನಾರಾಂಭ ಇಲ್ಲ ಎಂದು ಸ್ಸಷ್ಟಪಡಿಸಿದರು ಅಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರ ನಡುವೆ ಸಂದೇಶಗಳು ವಿನಿಮಯವಾಗುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಅಮೆರಿಕಾ ಹೇಳಿದೆ

ಆಫ್ವಾನಿಸ್ತಾನದ ಪರ ರಶೀದ್ ಖಾನ್ ಮುಜೀಬ್ ಉರ್ ರೆಹಮಾನ್ ಮತ್ತು ಗುಲಾಬದ್ದೀನ್ ನೈಬ್ ತಲಾ ಎರಡು ವಿಕೆಟ್ ಪಡೆದರು

ಇಂದು ಎರಡು ಸೂಪರ್ ಫೋರ್ ಪಂದ್ಯಗಳು ನಡೆಯಲಿವೆ ಅಬುದಬಿಯಲ್ಲಿ ಪಾಕಿಸ್ತಾನ ಮತ್ತು ಆಘ್ಯಾನಿಸ್ತಾನ ಮತ್ತು ದುಬೈನಲ್ಲಿ ಭಾರತ ಮತ್ತು ಬಾಂಗ್ಡಾದೇಶ ಮುಖಾಮುಖಿಯಾಗಲಿವೆ